ದಾವೋಸ್ ಶ್ವಂಗಸಭೆಯಿಂದ ವಾಪಸ್ನಾದ ನಂತರ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ಪರೀಕ್ಷೆ ಒತ್ತಡ ನಿಭಾಯಿಸುವ ಕುರಿತು ವಿದ್ವಾರ್ಥಿಗಳ ಶ್ರಕ್ಷೆಗಳಿಗೆ ಶ್ರಧಾನ ಮಂತ್ರಿ ಉತ್ತರಿಸಲಿದ್ದು ಸಂವಾದ ನಡೆಸಲಿದ್ದಾರೆ ಇದು ಈ ಕಾರ್ಯಕ್ರಮದ ಮೂರನೇ ಆವೃತ್ತಿಯಾಗಿದ್ದು

ಸಮಯ ಅತ್ಯಂತ ಮೌಲ್ಜಯುತ ಆಸ್ತಿಯಾಗಿದ್ದು ಇದನ್ನು ಪೋಲು ಮಾಡಬಾರದು ಎಂದು ಶ್ರಧಾನಿ ವಿದ್ವಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದರು

ಅಗತ್ಲವಿದ್ದಲ್ಲಿ ಮರುದಿನವೇ ಚುನಾವಣೆ ನಡೆಯಲಿದೆ ಹಿರಿಯ ಬಿಜೆಪಿ ನಾಯಕ ಹಾಗೂ ಪಕ್ಷದ ಸಾಂಸ್ಥಿಕ ಚುನಾವಣೆ ಪ್ರಕಿಯೆ ಮುಖ್ಯಕ್ಷ ರಾಧಾ ಮೋಹನ್ ಸಿಂಗ್ ಪಕ್ಷದ ಅಧ್ಯಕ್ಷ ಸ್ವಾನದ ಚುನಾವಣೆ ಕುರಿತಂತೆ ವೇಳಾಪಟ್ಟ ಫೋಷಿಸಿದ್ದಾರೆ

ಅಧ್ಯಕ್ಷ ಸ್ಥಾನಕ್ಷೆ ಪಕ್ಷದ ಕಾರ್ಯಕಾರಿ ಅಧ್ಯಕ್ಷ ಜೆ

ನಡ್ಡಾ ಅವಿರೋಧವಾಗಿ ಆಯ್ಕೆಯಾಗುವ ಸಾಧ್ಯತೆಯಿದೆ ನೂತನ ಅಧ್ಯಕ್ಷರ ಚುನಾವಣೆಯಿಂದಾಗಿ ಪ್ರಸ್ತುತ ಈ ಸ್ವಾನದಲ್ಲಿರುವ ಅಮಿತ್ ಷಾ ಅವರ ಐದೂವರೆ ವರ್ಷಗಳ ಅಧಿಕಾರ ಮುಕ್ತಾಯವಾಗಲಿದೆ ಅಮಿತ್ ಷಾ ಅವರ ನಾಯಕತ್ವದಲ್ಲಿ ಬಿಜೆಪ ರಾಷ್ಟಾದ್ಯಂತ ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿದೆ ನರೇಂದ್ರಮೋದಿಯವರ ನಾಯಕತ್ವದ ಎರಡನೇ ಬಾರಿಯ ಆಡಳಿತಾವಧಿಯಲ್ಲಿ ಗೃಹಸಚಿವರಾಗಿ ಅಮಿತ್ ಷಾ ಅವರು ಕಾರ್ಯನಿರ್ವಹಿಸುತ್ತಿದ್ದು ಒಬ್ಬ ವ್ಯಕ್ತಿ ಒಂದು ಹುದ್ದೆ ಎಂಬ ಪಕ್ಷದ ನಿಯಮದಂತೆ ಅಧ್ಯಕ್ಷ ಸ್ಥಾನಕ್ಕೆ ಯಶಸ್ವಿ ನಾಯಕನ ಆಯ್ತೆ ಪ್ರಕ್ರಿಯೆಗೆ ಭಾರತೀಯ ಜನತಾ ಪಕ್ಷ ಸನ್ನದ್ದವಾಗಿದೆ ದೇಶದ ಪ್ರಾಚೀನ ಭಾಷೆಗಳು ಪುರಾತನ ನಾಗರಿಕತೆಯ ಮೌಲ್ಲ ಜ್ವಾನ ಮತ್ತು ಬುದ್ದಿಮತ್ತೆ ಅರಿಯುವ ಕಿಂಡಿಗಳಾಗಿದ್ದು ಈ ಭಾಷೆಗಳ ರಕ್ಷಣೆ ಮತ್ತು ಉತ್ತೇಜನ ಅತ್ಯಗತ್ತ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಥನಾಯ್ದು ಹೇಳಿದ್ದಾರೆ ಚೆನ್ನೈನಲ್ಲಿ ನಿನ್ನೆ ಕೇಂದ್ರ ಶಾಸ್ತೀಯ ತಮಿಳು ಭಾಷಾ ಸಂಸ್ಥೆ ಮತ್ತು ಅಂತಾರಾಷ್ಷೀಯ ತಮಿಳು ಅಧ್ಯಯನ ಸಂಸ್ಟೆಗೆ ಭೇಟಿ ನೀಡಿ ಭಾಷಣ ಮಾಡಿದ ಅವರು ಮಾತೃಭಾಷೆಗಳ ಉತ್ತೇಜನಕ್ಕಾಗಿ ಒಂದು ರಾಷ್ಷೀಯ ಆಂದೋಲನ ಆರಂಭಿಸಬೇಕು ಎಂದು ಕರೆ ನೀಡಿದರು ಭಾರತೀಯ ಭಾಷೆಗಳ ತ್ರೀಮಂತ ಪರಂಪರೆಯನ್ನು ಉಳಿಸ ಬೆಳೆಸಲು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡುವಂತೆ ಸಲಹೆ ನೀಡಿದ ಆವರು ಭಾರತೀಯ ಭಾಷೆಗಳಲ್ಲಿ ಬರೆಯುವ ಮತ್ತು ಸಂವಹನ ನಡೆಸುವವರಲ್ಲಿ ಆತ್ನ ವಿಶ್ವಾಸ ಗೌರವ ಮತ್ತು ಹೆಮ್ಮೆ ಮೂಡಿಸುವ ಕೆಲಸಗಳಾಗಬೇಕಿದೆ ಎಂದು ತಿಳಿಸಿದರು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ರಾಬರ್ಟ್ ವಾದ್ರಾ ಮತ್ತು ಆತನ ಸಹಚರ ಮನೋಜ್ ಅರೋರಾ ಅವರಿಗೆ ನೀಡಲಾದ ನಿರೀಕ್ಷಣಾ ಜಾಮೀನು ರದ್ದು ಪಡಿಸುವಂತೆ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಅರ್ಜಿ ಕುರಿತು ದೆಹಲಿ ನ್ಲಾಯಾಲಯ ಇಂದು ವಿಚಾರಣೆ ನಡೆಸಲಿದೆ

ಅರಣ್ಯ ಉತ್ಪನ್ನಗಳು ಕಲ್ಲಿದ್ದಲು ಮುಂತಾದ ನ್ನೆಸರ್ಗಿಕ ಸಂಪನ್ನೂಲಗಳನ್ನು ತಂತ್ರಜ್ಞಾನದ ಬಳಕೆಯಿಂದ ಸದ್ಗಳಕೆ ಮಾಡಿಕೊಳ್ಳಬೇಕು ಎಂದು ಸಂಶೋಧನಾ ಸಂಸ್ಥೆಗಳಿಗೆ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇ ಸಚಿವ ನಿತಿನ್ ಗಡ್ತರಿ ಕರೆ ನೀಡಿದ್ದಾರೆ ಮಹಾರಾಪ್ಟದ ನಾಗ್ದುರದಲ್ಲಿ ನಿನ್ನೆ ವಿಶ್ವೇಶ್ವರಯ್ಕ ರಾಷ್ಟೀಯ ತಂತ್ರಜ್ಞಾನ ಸಂಸ್ಕೆ ವಿಎನ್ಐಟಿ ವಜ್ರ ಮಹೋತ್ಲವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು ಪ್ರಸ್ತುತ ನ್ನೂಸ್ ಪ್ರಿಂಟ್ ವೈದ್ಯಕೀಯ ಪರಿಕರಗಳು ಮುಂತಾದವುಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದ್ದು ಇವುಗಳನ್ನು ದೇಶೀಯವಾಗಿ ತಯಾರಿಸುವ ನಿಟ್ಟನಲ್ಲಿ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸಬೇಕು ಎಂದರು

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಕ್ಷಿಟ್ಲರ್ಲೆಂಡ್ನ ದಾವೋಸ್ನಲ್ಲಿ ನಡೆಯಲಿರುವ ಆರ್ಥಿಕ ವ್ಯವಹಾರಗಳ ಶೃಂಗಸಭೆಯಲ್ಲಿ ಭಾಗವಹಿಸಲು ದಾವೋಸ್ಗೆ ತೆರಳುವ ಮುನ್ನ ಅವರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಂಪುಟ ವಿಸ್ತರಣೆ ಕುರಿತು ಬಿಜೆಪಿ ರಾಷ್ಷೀಯ ಅಧ್ಯಕ್ಷರೂ ಆಗಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹುಬ್ಲಳ್ಳಿ ಧೇಟಿ ಸಂದರ್ಭದಲ್ಲಿ ಚರ್ಚಿಸಿದ್ದು ಉತ್ತಮ ಸ್ಸಂದನೆ ದೊರೆತಿದೆ ಎಂದು ಹೇಳಿದರು ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆ ಸಂಬಂಧ ದಾವೋಸ್ನಲ್ಲಿ ಉದ್ಯಮಿಗಳೊಂದಿಗೆ ಮಾತುಕತೆ ನಡೆಯಲಿದ್ದು ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಹರಿದು ಬರುವ ಸಾಧ್ಯತೆ ಇದೆ ಇದರಿಂದ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಅವರು ತಿಳಿಸಿದರು ಜಾಗತಿಕ ಆರ್ಥಿಕ ಹಿಂಜರಿತದ ನಡುವೆಯೂ ರಾಜ್ಯದ ಹಣಕಾಸು ಪರಿಸ್ಥಿತಿ ಉತ್ತಮವಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು

ಮೃತಪಟ್ಟವರಲ್ಲಿ ಯೋಧರು ಮತ್ತು ನಾಗರಿಕರು ಸೇರಿದ್ದಾರೆ ಅಂತಾರಾಷ್ಷೀಯವಾಗಿ ಅಂಗೀಕೃತವಾದ ಯೆಮನ್ ಸರ್ಕಾರ ಮತ್ತು ಇರಾನ್ ಬೆಂಬಲಿತ ಹುತಿ ಬಂಡುಕೋರರ ನಡುವೆ ನಡೆದ ಸಂಫರ್ಷದ ಭಾಗವಾಗಿ ಶನಿವಾರ ದಾಳಿ ನಡೆದಿದೆ ಎಂದು ಅಲ್ಲಿನ ಸೇನಾ ಮತ್ತು ವೈದ್ಯಕೀಯ ಮೂಲಗಳು ತಿಳಿಸಿದೆ

ಸದ್ಯಕ್ಕೆ ದಾಳಿಯ ಹೊಣೆಯನ್ನು ಹುತಿ ಬಂಡುಕೋರರು ಘೋಷಿಸಿಲ್ಲ ಆದರೆ ಅವರ ವಿರುದ್ದ ಶೀಘವೇ ಪ್ರತಿದಾಳಿ ನಡೆಸಲಾಗುವುದು ಎಂದು ಅಲ್ಲಿನ ಸೇನಾ ವಕ್ತಾರರು ತಿಳಿಸಿದ್ದಾರೆ ಸನಾ ದಿಂದ ಉತ್ತರ ಭಾಗದಲ್ಲಿರುವ ನಹಾಮ್ ಪ್ರದೇಶದಲ್ಲಿ ಸೌದಿ ಅರೇಬಿಯಾ ಬೆಂಬಲಿತ ಯೆಮನ್ ಸೇನಾ ಪಡೆ ದಾಳಿ ನಡೆಸಿದ ಒಂದು ದಿನದ ನಂತರ ಹುತಿ ಬಂಡುಕೋರರು ಈ ದಾಳಿ ನಡೆಸಿದ್ದಾರೆ ಎಂದು ಸೇನಾ ವಕ್ತಾರರು ತಿಳಿಸಿದ್ದಾರೆ

ಹಾಂಗ್ ಕಾಂಗ್ನಲ್ಲಿ ಹೆಚ್ಚನ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಕುರಿತ ಸಮಾವೇಶದಲ್ಲಿ ನಿನ್ನೆ ಹಿಂಸಾಚಾರ ನಡೆದಿದ್ದು ಪ್ರತಿಭಟನಾಕಾರರು ಇಬ್ಬರು ಪೊಲೀಸರ ಮೇಲೆ ದಾಳಿ ನಡೆಸಿದ್ದಾರೆ ಸ್ವಯಂಪ್ರೇರಿತ ಪ್ರತಿಭಟನೆಯನ್ನು ನಿಲ್ಲಿಸುವಂತೆ ಮೊಲೀಸರು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಫರ್ಷಣೆ ತೀವ್ರವಾಯಿತು ಇಬ್ಬರು ಪೊಲೀಸರ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಇತರ ಪೊಲೀಸರು ದಾಳಯಿಂದ ರಕ್ಷಿಸಿಕೊಳ್ಳಲು ರಕ್ಷಾ ಫಲಕಗಳನ್ನು ಹಿಡಿದುಕೊಳ್ಳಬೇಕಾಯಿತು ಪೊಲೀಸರು ವಾರಂಟ್ ಕಾರ್ಡ್ ತೋರಿಸುವಲ್ಲಿ ವಿಳಂಬ ಮಾಡಿದ್ದರಿಂದ ಈ ಅನಾಹುತ ಸಂಭವಿಸಿತು ಎಂದು ಸಮರ್ಥಿಸಿಕೊಂಡ ಸಮಾವೇಶದ ಆಯೋಜಕ ವೆಂಟಸ್ ಲಾ ಅವರನ್ನು ಬಂಧಿಸಲಾಗಿದೆ